ಈ ತಿಂಗಳ ಅಂತ್ಲದ ವೇಳೆಗೆ ಎಂ ಆರ್ ಪಿ ಎಲ್ ಹಾಗೂ ಒಎಂಪಿಎಲ್ ಕೂಡಾ ಸಿ ಎನ್ ಜಿ ಬಳಸಲಿವೆ ಎಂದು ಅವರು ತಿಳಿಸಿದರು ಸಿ ಎನ್ ಜಿ ಸರಬರಾಜು ಯೋಜನೆಯನ್ನು ಕರ್ನಾಟಕದಾದ್ಯಂತ ವಿಸ್ತರಿಸಲು ಉದ್ದೇತಿಸಲಾಗಿದೆ

ಬೆಂಗಳೂರು ಕೃಷ್ಣಗಿರಿ ನಡುವಿನ ಷೈಪ್ ಲೈನ್ ಯೋಜನೆ ಅಂತಿಮ ಪಂತದಲ್ಲಿದೆ

ಬೆಂಗಳೂರು ನಗರದ ಹೃದಯ ಭಾಗದಿಂದ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣ ಕೆಐಎನ ಹಾಲ್ಟ್ ಸ್ವೇಷನ್ಗೆ ಇಂದಿನಿಂದ ಡೆಮು ರೈಲು ಸಂಚಾರ ಆರಂಭಗೊಂಡಿದೆ

ಆ ಮೂಲಕ ಹೊಸ ಹಾಲ್ಟ್ ಸ್ವೇಷನ್ ಸಾರ್ವಜನಿಕರ ಸೇವೆಗೆ ಲಭ್ಯವಾಯಿತು

ಬೆಳಗ್ಗೆ ಹೊರಟ ಡಮು ರೈಲಿನಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದ ಪಿ ಸಿ ಮೋಹನ್ ಸೇರಿದಂತೆ ಪಲವು ಗಣ್ಣರು ಸಂಚರಿಸಿ ಪರಿಶೀಲಿಸಿದರು

ಸದಾನಂದಗೌಡ ಅವರ ಆರೋಗ್ಯವನ್ನು ಶ್ರಧಾನಿ ನರೇಂದ್ರ ಮೋದಿ ವಿಚಾರಿಸಿದ್ದಾರೆ ಇಂದು ಅಪರಾಹ್ನ ದೂರವಾಣಿ ಮೂಲಕ ಡಿ

ಸದಾನಂದಗೌಡ ಅವರನ್ನು ಸಂಪರ್ಕಿಸಿದ ಪ್ರಧಾನಮಂತ್ರಿಗಳು ಆರೋಗ್ಯ ವಿಚಾರಿಸಿ ಹೆಚ್ಚಿನ ವಿಶ್ರಾಂತಿ ಪಡೆಯುವಂತೆ ಸಲಹೆ ನೀಡಿದ್ದಾರೆ ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಸ್ತತೆಗೆ ತೆರಳಿ ಡಿ

ಸದಾನಂದಗೌಡ ಅವರ ಆರೋಗ್ಯ ವಿಚಾರಿಸಿದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಾ

ಅಶ್ವಕ್ಷನಾರಾಯಣ ಲಕ್ಷ್ಣಸವದಿ ಗೋವಿಂದ ಕಾರಜೋಳ ಹಾಗೂ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಉಪಸ್ಥಿತರಿದ್ದರು

ಕೋವಿಡ್ ಸಾಂಕ್ರಾಮಿಕ ಭಯದಿಂದಾಗಿ ಆಸ್ಪತ್ತೆಗಳಿಗೆ ರಕ್ತದಾನಿಗಳು ಬರುತ್ತಿಲ್ಲ ಹಾಗಾಗಿ ಜನರಿರುವ ಸ್ವಳಗಳಿಗೆ ತೆರಳ ರಕ್ತ ಪಡೆದು ಸರ್ಕಾರಿ ರಕ್ತ ನಿಧಿಯಲ್ಲಿ ಸಂಗ್ರಹಿಸಲಾಗುತ್ತಿದೆ ಎಂದು ವೈದ್ಯ ರಂಗನಾಥ್ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ ಕಳೆದ ಏಳೆಂಟು ತಿಂಗಳಿಂದ ರಕ್ತ ಸಂಗ್ರಹಿಸಲು ತಿಬಿರಗಳನ್ನು ಆಯೋಜಿಸಲು ಸಾಧ್ಯವಾಗುತ್ತಿಲ್ಲ ರಕ್ತ ಸಂಗ್ರಹಿಸುವ ಬಿಸಿಟಿ ವಾಪನವನ್ನು ಜನರಿರುವ ಸ್ಥಳಕ್ಕೆ ಕೊಂಡೊಯ್ದು ರಕ್ತ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಚಿತ್ರದುರ್ಗ ನಗರದಲ್ಲಿ ಇಂದಿನಿಂದ ರಕ್ತ ಸಂಗ್ರಹಣೆ ಮಾಡುವ ಕಾರ್ಯ ಆರಂಭವಾಗಿದ್ದು ತಾಲೂಕು ಕೇಂದ್ರಗಳಿಗೂ ಬಿಸಿಟಿ ವಾಹನ ತೆರಳಿ ರಕ್ತ ಸಂಗ್ರಹಣೆ ಮಾಡಲಿದೆ ಎಂದು ಘಟಕದ ಮೇಲ್ವಿಚಾರಕ ವೈದ್ಯ ರಂಗನಾಥ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಅದನ್ನು ಶೇ

ಹೇಮಂತ್ ಕುಮಾರ್ ಮೈಸೂರಿನಲ್ಲಿಂದು ತಿಳಬಿದ್ದಾರೆ ಪನೂರು ತಾಲ್ಡೂಕಿನ ಲೊಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಸೇಬಿನ ಕೋಟೆ ಪಿ ಜಿ ಪಾಳ್ನ ಗ್ರಾಮ ಪಂಚಾಯಿತಿಯಿಂದ ಪುಯಿಲ್ವತ ಎಂ ಎಂ

ವಿಶ್ವವಿದ್ಯಾಲಯ ವಾಷ್ತಿಯಲ್ಲಿ ನೂರು ವರ್ಷಗಳ ಇತಿಹಾಸ ಹೊಂದಿರುವ ಪಲವು ಸಾಧನೆಗಳನ್ನು ಮಾಡಿರುವ ಶಾಲೆಗಳನ್ನು ಗುರುತಿಸಿ ಅವುಗಳನ್ನು ಮತ್ತಷ್ಟು ಬಲವರ್ಧನೆಗೊಳಿಸಿ ತಿಕ್ಷಣದ ಗುಣಮಟ್ಟ ಹೆಚ್ಚಿಸಿ ಮಾದರಿ ಶಾಲೆಗಳನ್ನಾಗಿಸುವ ಉದ್ದೇಶದಿಂದ ಶಾಲೆಗಳನ್ನು ದತ್ತು ಸ್ವೀಕರಿಸಲಾಗಿದೆ ಎಂದು ಕುಲಪತಿ ಹೇಮಂತ್ ಕುಮಾರ್ ವಿವರಿಸಿದರು ಹಿಂದುಳದ ವರ್ಗಗಳ ಇಲಾಖೆಯ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ನಿಟ್ಟನಲ್ಲಿ ಕೇಂದ್ರೀಕೃತ ಸಿಟಿಟಿವಿ ಅಳವಡಿಸುವುದರೊಂದಿಗೆ ಫಲಾನುಭವಿಗಳ ಆಯ್ಲೆಯಲ್ಲಿ ಪಾರದರ್ಶಕ ವ್ಯವಸ್ಲೆ ಚಾರಿಗೆ ತರಲಾಗುವುದು ಎಂದು ದೇವರಾಜ ಅರಸು ಹಿಂದುಳದ ವರ್ಗಗಳ ಅಭಿವೃದ್ದಿ ನಿಗಮದ ಅಧ್ಯಕ್ಷ ರಘು ಕೌಟಲ್ಯ ತುಮಕೂರಿನಲ್ಲಿ ತಿಳಿಸಿದ್ದಾರೆ ಇಲಾಖೆಯ ಅಭಿವೃದ್ದಿ ಯೋಜನೆಗಳ ಪರಿತೀಲನೆ ನಂತರ ಅವರು

ಕರ್ನಾಟಕ ವಿಧಾನಮಂಡಲ ವ್ಯವಸ್ಥೆಗೆ ಒಂದು ವಿಶಿಷ್ಠ ಇತಿಹಾಸವಿದ್ದು ಇಡೀ ದೇಶಕ್ಕೆ ಮಾದರಿ ವಿಧಾನ ಮಂಡಲವನ್ನು ನೀಡಿದ ಹಿರಿಮೆ ಕರ್ನಾಟಕದ್ದು ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ

ಈ ಸಂಬಂಧ ಮುಂದಿನ ದಿನಗಳಲ್ಲಿ ವಿಧಾನಮಂಡಲ ಅಧಿವೇಶನಕ್ಕೂ ಮುನ್ನ ಸಾಮಾಜಿಕ ಚಿಂತಕರು ತಜ್ವರು ಹಿರಿಯರು ಹಾಗೂ ಮಾಧ್ಯಮ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಸಮಾಲೋಚನಾ ಸಭೆಯನ್ನು ಕರೆದು ಚರ್ಚಿಸುವುದಾಗಿ ಸ್ವೀಕರ್ ಹೇಳದ್ದಾರೆ

ಅಮರಶೆಟ್ಟಿ ಅವರು ಕೇಂದ್ರ ರೇಷ್ಠೆ ಮಂಡಳಿ ಪಾಗೂ ಅದರ ಕಾರ್ಯದರ್ಶಿ ಒಕಂಡಿಯಾರ್ ನಿರ್ದೇಶಕ ಡಾ